ಪ್ರಧಾನಮಂತ್ರಿ ಇಂದು ಗುಜರಾತ್ಗೆ ಭೇಟ ಆನಂದ್ನಲ್ಲಿ ಅಮೂಲ್ ಅತ್ಲಾಧುನಿಕ ಚಾಕ್ಷೇಟ್ ಫಟಕ ಸೇರಿದಂತೆ ಆಧುನಿಕ ಆಹಾರ ಸಂಸ್ಕರಣಾ ಸೌಲಭ್ಯಗಳುಳ್ಳ ಕೇಂದ್ರದ ಉದ್ವಾಟನೆ

ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ವಾದನೆ ಕೊನೆಗೊಳಿಸಲು ಅಂತಾರಾಷ್ಷೀಯ ಭಯೋತ್ವಾದನೆ ಕುರಿತಾದ ಸಮಗ್ರ ನಿರ್ಣಯ ಕ್ಷೆಗೊಳ್ಲಲು ವಿಶ್ವಸಂಸ್ನೆಗೆ ಭಾರತ ಕರೆ

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ನೇರ ಪ್ರಸಾರವಾಗಲಿದೆ

ಹಿಂದಿ ಅವತರಣೆಕೆ ನಂತರ ಆಕಾಶವಾಣಿಯು ತಕ್ಷಣವೇ ಆಯಾ ಪ್ರಾದೇಶಕ ಭಾಷೆಗಳಲ್ಲೂ ಈ ಕಾರ್ಯಕ್ರಮವನ್ನು ಭಿತ್ತರಿಸಲಿದೆ

ಆನಂದ್ನಲ್ಲಿ ಅಮುಲ್ನ ಅತ್ಲಾಧುನಿಕ ಚಾಕಲೇಟ್ ಫಟಕ ಸೇರಿದಂತೆ ಆಧುನಿಕ ಆಹಾರ ಸಂಸ್ಕರಣ ಸೌಲಭ್ಯಗಳುಳ್ದ ಕೇಂದ್ರವನ್ನು ಉದ್ವಾಟಸಲಿದ್ದಾರೆ ಇದರ ಜತೆಗೆ ಆನಂದ್ ಕೃಷಿ ವಿಶ್ವವಿದ್ಯಾಲಯದ ಆಹಾರ ಸಂಸ್ಕರಣೆ ಮತ್ತು ಸೌರ ಸಹಕಾರ ಸಂಘಗಳಿಗೆ ಮುಜಕುವಾ ಗ್ರಾಮದಲ್ಲಿ ಚಾಲನೆ ನೀಡುವರು ಜತೆಗೆ ಆನಂದ್ ಮತ್ತು ಖತ್ರಜ್ನಲ್ಲಿ ಅಮೂಲ್ ಉತ್ಪಾದನಾ ವಿಸ್ತರಣಾ ಫಟಕಕ್ಕೂ ಶಿಲಾನ್ಡಾಸ ನೆರವೇರಿಸಲಿರುವ ಅವರು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಭಾಷಣವನ್ನೂ ಮಾಡಲಿದ್ದಾರೆ ಬಳಿಕ ಅಂಜರ್ಗೆ ತೆರಳಿ ಮುಂದ್ರಾ ಧ್ಯವೀಕೃತ ಇಂಧನ ಫಟಕ ಎಲ್ಎನ್ಜಿ ಟರ್ಮಿನಲ್ಗೆ ಶಿಲಾನ್ವಾಸ ನೆರವೇರಿಸುವರು ನಂತರ ರಾಜಕೋಟ್ಗೆ ಪ್ರಯಾಣ ಬೆಳೆಸಿ ಮಹಾತ್ಮಾ ಗಾಂಧಿ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟಸಲಿದ್ದಾರೆ

ಗಾಂಧಿನಗರದಲ್ಲಿರುವ ಮಹಾತ್ವಮಂದಿರ ಅಹಮದಾಬಾದ್ ನ ಸಬರಮತಿ ಆಶ್ರಮ ಸೇರಿದಂತೆ ಗಾಂಧೀಜಿ ಅವರ ಜೀವನಕ್ಕೆ ಸಂಬಂಧಿಸಿದ ವಿವಿಧ ಸ್ಥಳಗಳಿಗೂ ನಿಯೋಗ ಭೇಟ ನೀಡಲಿದೆ ಉಜ್ಜೇಕಿಸ್ತಾನ್ ಆಫ್ಗಾನಿಸ್ತಾನ್ ಬಾಂಗ್ಲಾದೇಶ ಭೂತಾನ್ ಬೋಲಿವ್ಯಾ ಕಾಂಬೋಡಿಯಾ ಇಥಿಯೋಫಿಯಾ ಛಾಡ್ ಕೀನ್ತಾ ಫಾನಾ ಮೋರಾಕೋ ದಕ್ಷಿಣ ಸುಡಾನ್ ಶ್ರೀಲಂಕಾ ಜೋರ್ಡಾನ್ ಸಿಂಗಾಪುರ ಹಾಗೂ ವಿಯಂಟ್ನಾಂ ಸೇರಿದಂತೆ ಹಲವು ದೇಶಗಳ ಪ್ರತಿನಿಧಿಗಳು ಈ ನಿಯೋಗದಲ್ಲಿದ್ದಾರೆ

ಹಣಕಾಸು ಸಚಿವಾಲಯ ಮದರ್ ಬೋರ್ಡ್ ಕೋಟಿಂಗ್ ಯಂತ್ರ ಪಿಸಿಬಿ ಅಸೆಂಬ್ಲಿ ಲೋಡರ್ ಅನ್ ಲೋಡರ್ ಗಳಂತಹ ವಸ್ತುಗಳ ಮೇಲಿನ ಆಮದು ಸುಂಕದಲ್ಲಿ ವಿನಾಯಿತಿ ನೀಡಿದೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ

ಮೊದಲ ಹಂತದ ಚುನಾವಣೆಗೆ ಅಂತಿಮ ಅಭ್ವರ್ಥಿಗಳ ಆಯ್ಕೆ ಪಟ್ಟಿಯನ್ನು ಪೂರ್ಣಗೊಳಿಸಲಾಗಿದೆ

ಸುಕ್ನಾ ಪಟ್ಟಣದಲ್ಲಿ ನಿನ್ನೆ ಇವರು ಹೊಲೀಸರ ಮುಂದೆ ಶರಣಾಗಿದ್ದಾರೆ ಎಂದು ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿ ಅಭಿಷೇಕ್ ಮೀನಾ ತಿಳಿಸಿದ್ದಾರೆ

ಜ್ವಾನಕುಂಭ ದ ಲಾಂಛನ ಬಿಡುಗಡೆಗೊಳಿಸಿದ ಮುಖ್ಯಮಂತ್ರಿ ತ್ರಿವೇಂದ್ರಸಿಂಗ್ ರಾವತ್ ಈ ಅಧಿವೇಶನಕ್ಕೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು ಪತಂಜಲಿ ಯೋಗಕೇಂದ್ರದಲ್ಲಿ ಜರುಗುವ ಈ ಅಧಿವೇಶನದಲ್ಲಿ ಶಿಕ್ಷಣ ತಜ್ಞರು ಹಾಗೂ ಎಲ್ಲಾ ರಾಜ್ಲಗಳ ಶಿಕ್ಷಣ ಸಚಿವರು ಪಾಲ್ಗೊಳ್ಳಲಿದ್ದು ಉನ್ನತ ಶಿಕ್ಷಣದ ಮೌಲ್ವವರ್ಧನೆಗಾಗಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ತಮ್ನ ಅಭಿಪ್ರಾಯಗಳನ್ನು ಮಂಡಿಸಲಿದ್ದಾರೆ

ಹೆಡ್ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ವಾದನೆಯನ್ನು ಕೊನೆಗೊಳಿಸಲು ಅಂತಾರಾಷ್ಷೀಯ ಭಯೋತ್ವಾದನೆ ಕುರಿತಾದ ಸಮಗ್ರ ನಿರ್ಣಯವೊಂದನ್ನು ವಿಶ್ವಸಂಸ್ಥೆ ಕೈಗೊಳ್ಳುವ ಅಗತ್ಯವಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ನಾ ಸ್ವರಾಜ್ ಹೇಳಿದ್ದಾರೆ

ಆದರೆ ಇಂದಿಗೂ ಅದು ಕರಡು ಆಗಿಯೇ ಉಳಿದುಕೊಂಡಿದೆ ಎಂದು ಹೇಳಿದ್ದಾರೆ ಪಾಕಿಸ್ತಾನ ಭಯೋತ್ವಾದನೆಯನ್ನು ನಿಯಂತ್ರಿಸುವ ಬದಲಾಗಿ ಅದನ್ನು ಪ್ರಾಯೋಜಿಸುತ್ತಾ ಬಂದಿದೆ

ಅಲ್ಲಿ ನಡೆಯಲಿರುವ ಚುನಾವಣೆಗೂ ಸ್ಪರ್ಧಿಸುತ್ತಾನೆ ಜಾಥಾಗಳಲ್ಲೂ ಭಾಗವಹಿಸುವ ಹಫೀಸ್ ಸಯೀದ್ ಬಹಿರಂಗವಾಗಿಯೇ ಭಾರತಕ್ಕೆ ಬೆದರಿಕೆ ಹಾಕುತ್ತಾನೆ ಅಷ್ಲಾಗಿಯೂ ಪಾಕಿಸ್ತಾನ ಕ್ರಮ ಕ್ಲೆಗೊಳ್ಳಲು ವಿಫಲವಾಗಿದೆ ಎಂದು ಸುಷ್ನಾ ಸ್ವರಾಜ್ ಹರಿಹಾಯ್ದಿದ್ದಾರೆ ಭಯೋತ್ಪಾದಕರ ಹೆಸರಿನಲ್ಲಿ ಅಂಜೆ ಚೀಟಗಳನ್ನೂ ಸಹ ಪಾಕಿಸ್ತಾನ ಬಿಡುಗಡೆ ಮಾಡುತ್ತಿದ್ದು ಭಯೋತ್ವಾದನೆಯನ್ನು ತನ್ನ ದೇಶದಲ್ಲಿ ಹರಡುತ್ತಿದೆ ಎಂದು ಹೇಳಿದ ಸುಷ್ನಾ ಸ್ವರಾಜ್ ಪಾಕಿಸ್ತಾನದ ಜತೆ ಮಾತುಕತೆಗೆ ಭಾರತ ಸದಾ ಸಿದ್ಧವಿದೆ ಆದರೆ ಪಾಕಿಸ್ತಾನ ಮಾತ್ರ ಭಯೋತ್ಸಾದನೆಗೆ ಪ್ರಾಯೋಜಕತ್ತವನ್ನು ನಿಲ್ಲಿಸುವಲ್ಲಿ ವಿಫಲವಾಗಿದೆ ಎಂದು ಭಯೋತ್ವಾದನೆ ಕುರಿತಂತೆ ಪಾಕಿಸ್ತಾನದ ಹೊಂದಿರುವ ನಡೆಯನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು ಪಾಕಿಸ್ತಾನದಲ್ಲಿ ನೂತನ ಸರ್ಕಾರ ರಚನೆಯಾದ ನಂತರ ಪ್ರಧಾನ ಮಂತ್ರಿ ಇಮ್ರಾನ್ ಖಾನ್ ಅವರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ನ್ಲೂಯಾರ್ಕ್ನಲ್ಲಿ ಉಭಯ ದೇಶಗಳ ವಿದೇಶಾಂಗ ಸಚಿವರ ಸಭೆ ಏರ್ಪಡಿಸುವಂತೆ ಕೋರಿಕೊಂಡಿದ್ದರು ಅದನ್ನು ಭಾರತವೂ ಒಪ್ಪಿಕೊಂಡಿತ್ತು ಆದರೆ ಇದಾದ ಕೆಲವೇ ಫಂಟೆಗಳಲ್ಲಿ ಭಾರತದ ಮೂವರು ಯೋಧರು ಭಯೋತ್ಪಾದಕರಿಂದ ಹತರಾದ ಸುದ್ದಿ ಕೇಳಿ ಬಂದಿತು ಎಂದು ಸುಷ್ನಾ ಸ್ವರಾಜ್ ಹೇಳಿದರು

ಶಿಖರ್ಧವನ್ ಅವರನ್ನು ಕ್ಲೆಬಿಡಲಾಗಿದ್ದು ಕರ್ನಾಟಕದ ಬ್ಲಾಟ್ಸ್ಮನ್ ಮಾಯಾಂಕ್ ಅಗರ್ವಾಲ್ ಹಾಗೂ ಮೊಹಮ್ನದ್ ಸಿರಾಜ್ ಅವರಿಗೆ ಚೊಚ್ಚಲ ಬಾರಿಗೆ ತಂಡದಲ್ಲಿ ಅವಕಾಶ ನೀಡಲಾಗಿದೆ ಭುವನೇಶ್ವರ್ ಕುಮಾರ್ ಮತ್ತು ಜಸ್ವೀತ್ ಬುಮ್ರಾ ಅವರಿಗೆ ವಿಶ್ರಾಂತಿ ನೀಡಲಾಗಿದ್ದು ಮೊಹಮ್ಮದ್ ಶಮೀ ಭಾರತದ ಬೌಲಿಂಗ್ ದಾಳಿಯ ನೇತೃತ್ವ ವಹಿಸಲಿದ್ದಾರೆ

ಪುಣೆಯ ಅರ್ನಾವ್ ಫೈನಲ್ನಲ್ಲಿ ಪಾಕಿಸ್ತಾನದ ಮೊಹಮ್ನದ್ ಹಮ್ಜಾ ಖಾನ್ ಎದುರು ಸೋಲನುಭವಿಸಿದರು ಈ ಚಾಂಪಿಯನ್ಶಿಪ್ನಲ್ಲಿ ಭಾರತ ಒಂದು ಚಿನ್ನ ಒಂದು ಬೆಳ್ಳಿ ಹಾಗೂ ನಾಲ್ಲು ಕಂಚಿನ ಪದಕಗಳನ್ನು ಗೆದ್ದುಕೊಂಡ ಸಾಧನೆ ಮಾಡಿತು